ಮುಂಗಾರು ದವಸ ಧಾನ್ಗಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸುವ ಭರವಸೆ ಈಡೇರಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಅವರು ಪಶ್ಚಿಮ ಬಂಗಾಳದ ಮಿಡ್ನಾಪುರ್ ಪಟ್ಟಣದಲ್ಲಿ ರೈತರ ಕ್ಲಾಲಿಯೊಂದನ್ನುದ್ದೇತಿಸಿ ಮಾತನಾಡಿ ಎಂಎಸ್ಪಿ ದರಗಳನ್ನು ಒಂದೂವರೆ ಪಟ್ಲು ಹೆಚ್ಚಿಸುವ ಐತಿಹಾಸಿಕ ನಿರ್ಧಾರವನ್ನು ತಮ್ನ ಸರ್ಕಾರ ಕೈಗೊಂಡಿದೆ ಎಂದು ಹೇಳಿದರು ದೇಶದ ಅಭಿವೃದ್ದಿಯಲ್ಲಿ ರೈತರು ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದಿರುವ ಪ್ರಧಾನಮಂತ್ರಿ ದೇಶ ಪರಿವರ್ತನೆಯ ಸಂಕ್ರಮಣದ ಹಾದಿಯಲ್ಲಿ ಸಾಗಿದ್ದು

ರೈತರು ಮತ್ತು ಗ್ರಾಮಗಳಲ್ಲಿ ಅಡಗಿದೆ ಎಂದಿರುವ ಪ್ರಧಾನಮಂತ್ರಿ ಅವರು ರೈತರನ್ನು ಕಡೆಗಣಿಸಿದರೆ ಗ್ರಾಮಗಳು ಅಭಿವೃದ್ದಿಯಲ್ಲಿ ಹಿಂದುಳದರೆ ಯಾವುದೇ ಸಮಾಜ ಮುಂದುವರಿಯಲು ಆಗದು ಎಂದಿದ್ದಾರೆ

ರ್ನಾಲಿಯ ಸಂದರ್ಭದಲ್ಲಿ ತಾತಾಲಿಕ ಟೆಂಟ್ ಕುಸಿದು ಹಲವರು ಗಾಯಗೊಂಡ ಫಟನೆ ಸಂಭವಿಸಿತು ಗಾಯಗೊಂಡವರನ್ನು ಮೋದಿ ಅವರು ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದರು ಎಂದು ಪಿಟಿಐ ಸುದ್ದಿಸಂಸ್ಥೆ ವರದಿ ಮಾಡಿದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪ್ರಜಾಸತ್ತೆಗೆ ಕಂಟಕವಾಗಿದ್ದು ಸಿಂಡಿಕೇಟ್ ರಾಜ್ ನಡೆಸುತ್ತಿದೆ ಎಂದು ಪ್ರಧಾನಮಂತ್ರಿ ಟೀಕಿಸಿದರು ಟಿಎಂಸಿ ಸರ್ಕಾರವನ್ನು ಅವರು ತೀವ್ರ ತರಾಟೆಗೆ ತೆಗೆದುಕೊಂಡರು ಈ ಸಿಂಡಿಕೇಟ್ನ ಅನುಮತಿ ಇಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಏನನ್ನೂ ಸಾಧಿಸಲಾಗದು ಎಂದು ಅವರು ಹೇಳಿದರು ಸಂಸತ್ತಿನ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗುವಂತೆ ನೋಡಿಕೊಳ್ಳಬೇಕೆಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೋದಿ ಅವರನ್ನು ಕೇಳಿದ್ದಾರೆ

ಲೋಕಸಭೆಯಲ್ಲಿ ಬಿಜೆಪ ಹಾಗೂ ಅದರ ಮಿತ್ರ ಪಕ್ಷಗಳು ಬಹುಮತ ಹೊಂದಿದ್ದು ಮಸೂದೆಯ ಅನುಮೋದನೆಗೆ ಬಿಜೆಒಯ ಬೆಂಬಲ ಬೇಕಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪಕ್ಷಗಳು ರಾಜಕೀಯವನ್ನು ಬದಿಗೊತ್ತಿ ಮಸೂದೆಯನ್ನು ಬೆಂಬಲಿಸಬೇಕು ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಸಂಸತ್ತಿನ ಮುಂಗಾರು ಅಧಿವೇಶನ ನಾಡಿದ್ದು ಬುಧವಾರ ಆರಂಭವಾಗಲಿದೆ

ವಿರೋಧ ಪಕ್ಷ ಮತೀಯ ಹಾಗೂ ವಿಭಜಕ ಧೋರಣೆ ಹೊಂದಿದೆ ಎಂಬುದನ್ನು ಈ ಹೇಳಿಕೆ ವ್ಲಕ್ತಪಡಿಸುತ್ತಿದೆ ಎಂದು ಹೇಳಿದೆ ಬಿಜೆಪಿಯ ಹಿರಿಯ ನಾಯಕ ಪ್ರಕಾಶ ಜಾವಡೇಕರ್ ದೆಹಲಿಯಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿ ತಮ್ಮ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ರಾಹುಲ್ ಗಾಂಧಿ ಅವರನ್ನು ಕೇಳಿದ್ದಾರೆ ಕಾಂಗ್ರೆಸ್ನ ವಿಭಜಕ ರಾಜಕಾರಣ ದೇಶಕ್ಕೆ ಹಾನಿಯುಂಟು ಮಾಡಿದೆ ಎಂದಿರುವ ಅವರು ಕಾಂಗ್ರೆಸ್ನ ಅಲ್ಪಸಂಖ್ವಾತರ ಫಟಕದ ಅಧ್ಯಕ್ಷ ನದೀಮ್ ಜಾವೆದ್ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯನ್ನು ಸಮರ್ಥಿಸಿ ಕಾಂಗ್ರೆಸ್ ಮುಖ್ಲಮರ ಪಾರ್ಟ ಎಂದು ರಾಹುಲ್ ಗಾಂಧಿ ಸರಿಯಾಗಿಯೇ ವ್ಲಾಖ್ಲಾನಿಸಿದ್ದಾರೆ ಎಂದು ಹೇಳರುವುದಾಗಿ ತಿಳಿಸಿದ್ದಾರೆ ತ್ರಿವಳಿ ತಲಾಖ್ ಆಚರಣೆ ಬಗ್ಗೆ ರಾಹುಲ್ ಗಾಂಧಿ ಏಕೆ ಮಾತನಾಡಿಲ್ಲ ಎಂದು ಶ್ರಶ್ನಿಸಿರುವ ಜಾವಡೇಕರ್ ವಿರೋಧ ಪಕ್ಷ ಮುಸ್ಲಿಂ ಪುರುಷರ ಬಗ್ಗೆ ಮಾತ್ರ ಕಾಳಜಿ ಹೊಂದಿದೆಯೇ ಮಹಿಳೆಯರ ಬಗ್ಗೆ ಇಲ್ಲವೇ ಎಂದು ಕೇಳಿದ್ದಾರೆ

ನರೇಂದ್ರ ಮೋದಿ ಅವರನ್ನು ಹೊರಗಿಡುವುದು ಈ ನಕರಾತ್ಮಕ ಧೋರಣೆಯ ಮೂಲವಾಗಿದೆ ಎಂದು ಅವರು ತಮ್ನ ಫೇಸ್ಬುಕ್ ಪುಟದಲ್ಲಿ ಹೇಳಿದ್ದಾರೆ ತತ್ವ ಸಿದ್ದಾಂತಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಈ ರಾಜಕೀಯ ಗುಂಪುಗಳು ಆಡಳಿತ ವಿಷಯದಲ್ಲಿ ಅತ್ಯಂತ ದ್ವಂದ್ವ ಇತಿಹಾಸವನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ ರಾಜ್ದದಲ್ಲಿ ಸಮಿತ್ರ ಸರ್ಕಾರದ ನೇತೃತ್ವ ವಹಿಸಿರುವ ಬಗ್ಗೆ ಅಸಂತೋಷ ವ್ವಕ್ತಪಡಿಸಿ ಆ ನೋವನ್ನು ಅನುಭವಿಸುತ್ತಿರುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳದ ಒಂದು ದಿನದ ಬಳಿಕ ಜೇಟ್ವಯ ಈ ಪ್ರತಿಕ್ರಿಯೆ ಹೊರಬಿದ್ದಿದೆ

ಕಾಂಗ್ರೆಸ್ ಮತ್ತು ಒಕ್ಕೂಟರಂಗ ಭವಿಷ್ಣದ ಬಗ್ಗೆ ನೀಡಿರುವ ಭರವಸೆಗೆ ಕರ್ನಾಟಕ ಒಂದು ಪೂರ್ವ ನೋಟವೇ ಎಂದು ಪ್ರಶ್ನಿಸಿದ್ದಾರೆ ಇಂತಹ ಸಿದ್ದಾಂತರಹಿತ ಅವಕಾಶವಾದಿ ಮೈತ್ರಿಗಳು ಯಾವಾಗಲೂ ತಮ್ಮ ದ್ವಂದ್ವಗಳಲ್ಲೇ ಸಿಕ್ಕಿಹಾಕಿಳ್ದುತ್ತವೆ ಇವುಗಳ ಏಕೈಕ ಗುರಿ ಅಸ್ತಿತ್ವ ಉಳಿಸಿಕೊಳ್ಳುವುದು ಆಗಿದೆಯೇ ಹೊರತು ದೇತದ ಸೇವೆಯಲ್ಲ ಎಂದು ಜೇಟ್ಲ ಹೇಳಿದ್ದಾರೆ ಭಾರತವನ್ನು ಒಂದು ಕುಟುಂಬದ ಸದಸ್ನರು ಮಾತ್ರ ಆಳಬಹುದು ಎಂಬುದು ಕಾಂಗ್ರೆಸ್ನ ದೃಢ ನಂಬಿಕೆಯಾಗಿದೆ ಬೇರೆ ಯಾರಾದರೂ ಅವಕಾಶ ಪಡೆದರೆ ಅದರಿಂದ ಹತಾಶೆಗೊಂಡು ಕೈಚೆಲ್ಲಿ ಸಾರ್ವಜನಿಕವಾಗಿ ರೋಧಿಸುವುದು ಅದರ ಜಾಯಮಾನವಾಗಿದೆ ಎಂದು ಅವರು ಟೀಕಿಸಿದ್ದಾರೆ ನಿರ್ಣಾಯಕ ನಾಯಕತ್ವದ ಪ್ರಯೋಜನಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಪ್ರದರ್ಶಿಸಿದ್ದು ಭಾರತ ಇಂದು ಎದುರಿಸುತ್ತಿರುವ ಸವಾಲುಗಳನ್ನು ಸರ್ಕಾರ ಮೆಟ್ಟ ನಿಲ್ಲಬೇಕಾಗಿದೆ ಎಂದು ಅರುಣ್ ಜೇಟ್ಟ ಹೇಳಿದ್ದಾರೆ

ನಿಷೇಧಿತ ದುಖ್ತಾರನ್ ಇ ಮಿಲತ್ನ ಮುಖ್ತಸ್ಥನಾದ ಅಂದ್ರಾಬಿಯನ್ನು ತನ್ನ ಇಬ್ಬರು ಮಹಿಳಾ ಸಹವರ್ತಿಗಳೊಂದಿಗೆ ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು

ಇವರ ಮತ್ತಪ್ಪು ತನಿಖೆಯ ಅಗತ್ಯವಿಲ್ಲ ಎಂದು ಎನ್ಐಎ ತಿಳಿಸಿದ ಬಳಿಕ ಜಿಲ್ಲಾ ನ್ಯಾಯಾಧೀಶರಾದ ಪೂನಂ ಬ್ಯಾಂಬಾ ಈ ಮೂವರನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದು ಅವರನ್ನು ತಿಹಾರ್ ಕೇಂದ್ರೀಯ ಕಾರಾಗೃಹದಲ್ಲಿ ಇರಿಸಲಾಗುವುದು

ಶಾಲೆ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದಾಗ ಸಂಭವಿಸಿದ ಈ ದುರಂತದಲ್ಲಿ ಈ ವಿದ್ವಾರ್ಥಿನಿಯರು ಅಸು ನೀಗಿದ್ದಾರೆ ಎಂದು ನಮ್ಮ ಲಖನೌ ಬಾತ್ತೀದಾರರು ವರದಿ ಮಾಡಿದ್ದಾರೆ ಗಾಯಗೊಂಡವರನ್ನು ಅಲಹಾಬಾದ್ ವೈದ್ವಕೀಯ ಕಾಲೇಜ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಈ ಘಟನೆಯಿಂದ ಉದ್ರಿಕ್ತಗೊಂಡ ಸ್ಥಳೀಯರು ಹೆದ್ದಾರಿಯಲ್ಲಿ ಜಮಾವಣೆಗೊಂಡು ಕೆಲ ತಾಸುಗಳ ಕಾಲ ವಾಪನ ಸಂಚಾರಕ್ತೆ ತಡೆ ಉಂಟುಮಾಡಿದರು

ತರಕಾರಿ ಹಾಗೂ ಇಂಧನ ಬೆಲೆಗಳು ಹೆಚ್ಚಿರುವುದು ಇದಕ್ಕೆ ಕಾರಣವಾಗಿದೆ

ಕಳೆದ ವಾರ ಬಿಡುಗಡೆಯಾದ ಮಾಹಿತಿಯಂತೆ ಚಿಲ್ಲರೆ ಮಾರಾಟ ದರ ಜೂನ್ನಲ್ಲಿ ಶೇಕಡ ನ್ರಷ್ಟಿದ್ದು

ಮಕ್ಕಳು ಹಾಗೂ ಗರ್ಭಿಣಿಯರ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಉಂಟುಮಾಡುತ್ತಿದೆ ಎರಡು ವರ್ಷದೊಳಗಿನ ಪ್ರತಿಯೊಂದು ಹಾಗೂ ವಾಡಿಕೆಯ ಲಸಿಕಾ ಕಾರ್ಯಕ್ರಮಕ್ಕೆ ಒಳಪಡದ ಗರ್ಭಣೆಯರಿಗೆ ಲಸಿಕೆ ಹಾಕುವುದು ಈ ಯೋಜನೆಯ ಗುರಿಯಾಗಿದೆ

ಈ ಯೋಜನೆ ಈಗ ಸಕರಾತ್ನಕ ಫಲಿತಾಂಶ ನೀಡುತ್ತಿದೆ

ಸಭೆಯ ಆರಂಭದಲ್ಲಿ ಅವರು ಮಾಧ್ವಮದ ಮುಂದೆ ಅಭಿಪ್ರಾಯಗಳ ವಿನಿಮಯ ಮಾಡಿಕೊಂಡರು ಸಿರಿಯಾ ಮತ್ತು ಉಕ್ರೇನ್ಗಳಲ್ಲಿನ ಫರ್ಷಣೆಗಳ ಬಗ್ಗೆ ಹಾಗೂ ಅಮೆರಿಕಾದ ಚುನಾವಣೆಯಲ್ಲಿ ರಷ್ಡಾ ನಡೆಸುತ್ತಿದೆ ಎನ್ನಲಾದ ಹಸ್ತಕ್ಷೇಪದ ಬಗ್ಗೆ ಅಲ್ಲದೆ ಪಾಶ್ಚಿಮಾತ್ಯ ದಿಗ್ಬಂಧನಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆ ಇದೆ ಹೊಸ ಸ್ಲಾರ್ಟ್ ಒಪ್ಪಂದ ಕರೆಯಲಾಗುವ ದ್ವಿಪಕ್ಷೀಯ ಪರಮಾಣು ಅಸ್ತ ಕಡಿಮೆಗೊಳಿಸುವ ಒಪ್ಪಂದದ ವಿಸ್ತರಣೆ ಸಾಧ್ಯತೆ ಬಗ್ಗೆ ಇಬ್ಲರು ನಾಯಕರು ಸಮಾಲೋಚಿಸುವ ಸಂಭವವಿದೆ

ಅಮಾನ್ ಆಕಾಶ್ ಕುಮಾರ್ ಎಸ್ ಬರುಣ್ ಸಿಂಗ್ ವಿಜಯ್ದೀಪ್ ನೀತು ದಿವ್ಯಾ ಪವಾರ್ ಹಾಗೂ ಲಲಿತಾ ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ